ಲಾಕ್ಡೌನ್ ರೈತರ ದೈನಂದಿನ ಕೃಷಿ ಚಟುವಟಿಕೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಮುಕ್ತ ಅವಕಾಶ ಸಚಿವ ಬಿ

ರಾಜ್ಯದ ಸರ್ಕಾರಿ ಆಸ್ತ್ರೆಗಳಲ್ಲಿ ಕೊರೊನಾ ಸೋಂಕಿತರಿಗೆ ಚಿಕಿತ್ತೆ ನೀಡುತ್ತಿರುವ ವೈದ್ಯರಿಗೆ ಅಗತ್ನ ಸಲಹೆ ನೀಡಲು ತಜ್ಜರ ತಂಡವನ್ನು ರಚಿಸಲಾಗಿದೆ

ದಾವಣಗೆರೆಯಲ್ಲಿ ಕೊರೋನಾ ವೈರಾಣು ಸೋಂಕು ಪರಡುವಿಕೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲು ಹಾಗೂ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅನಗತ್ತವಾಗಿ ಸಂಚರಿಸುವವರ ಮೇಲೆ ಕಣ್ಗಾವಲಿಗೆ ಹೊಲೀಸರು ಡೋನ್ ಕ್ಯಾಮೆರಾ ಬಳಸುತ್ತಿದ್ದಾರೆ ನಗರದಲ್ಲಿ ನಿಷೇಧಾಜ್ಞೆ ಇದ್ದಾಗ್ಯೂ ಜನರು ಅನಗತ್ಯವಾಗಿ ಸಂಚರಿಸುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿದ್ದು ಇದನ್ನು ನಿಯಂತ್ರಿಸಲು ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಜಾರಿಗೆ ತರಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಸಾರ್ವಜನಿಕರು ಮನೆಯಿಂದ ಹೊರಗೆ ಬರಬಾರದು ಗುಂಪು ಗುಂಪಾಗಿ ರಸ್ತೆಗಳಲ್ಲಿ ಸೇರಬಾರದು ನಿಯಮ ಉಲ್ಲಂಘಿಸುವವರನ್ನು ಡ್ರೋನ್ ಕ್ಯಾಮರಾ ಮೂಲಕ ಪತ್ತೆಪಟ್ಟ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತರಾಯ ತಿಳಿಸಿದ್ದಾರೆ

ಸುಧೀರ್ ಚಂದ್ರ ಸೂಡ ತಿಳಿಸಿದ್ದಾರೆ

ಜಗದೀಶ್ ತಿಳಿಸಿದ್ದಾರೆ ಈ ಸಂಬಂಧ ಮಾಹಿತಿ ನೀಡಿರುವ ಅವರು ಜಿಲ್ಲೆಯೊಳಗೆ ಯಾರಿಗೂ ಪ್ರವೇಶ ನೀಡುತ್ತಿಲ್ಲ ಹಾಗೆಯೇ ಜಿಲ್ಲೆಯಿಂದ ಯಾರನ್ನೂ ಹೊರಗೆ ಬಿಡುತ್ತಿಲ್ಲ ಎಂದು ಹೇಳಿದರು

ಈ ಸಂಬಂಧ ಬೆಳಗಾವಿ ಮೊಲೀಸ್ ಆಯುಕ್ತರು ಶ್ರಕಟಣೆ ನೀಡಿದ್ದು ಧಾರ್ಮಿಕ ಸಮಾವೇಶದಲ್ಲಿ ಒಬ್ಬ ವ್ಯಕ್ತಿ ಪಾಲ್ಗೊಂಡಿದ್ದು

ನಗರದ ಮೂರು ಸ್ಥಳಗಳಲ್ಲಿ ಹಾಲು ಸಾಗಾಟ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಈ ಸ್ಥಳದಿಂದ ಪ್ರತಿನಿತ್ಯ ಪಾಲಿಕೆಯ ವಾಹನಗಳು ನಿಗದಿತ ಕೊಳಚೆ ಪ್ರದೇಶಗಳಿಗೆ ತೆರಳಿ ಉಚಿತವಾಗಿ ಹಾಲು ವಿತರಿಸುತ್ತಿವೆ

ಚಾಮರಾಜಸಗರದಲ್ಲಿ ರೈತರ ಸಭೆಯಲ್ಲಿ ಅವರು ಭಾಗವಹಿಸಿ ರೈತರ ಸಮಸ್ನೆ ಆಲಿಸಿದರಲ್ಲದೇ ಕೆಲವಕ್ಕೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ತಡೆಗೆ ಲಾಕ್ಡೌನ್ ಜಾರಿ ಮಾಡಿ ಕಟ್ಪುನಿಟ್ಟಿನ ಕಾನೂನು ತ್ರಮಕ್ಟೆಗೊಳ್ಳಲಾಗಿದೆ ಲಾಕ್ಡೌನ್ ಅವಧಿ ವಿಸ್ತರಣೆ ಹಿನ್ನೆಲೆಯಲ್ಲಿ ಆಹಾರ ಸಮಸ್ಥೆ ಉಂಟಾಗಬಾರದೆಂಬ ಉದ್ದೇಶದಿಂದ ಕೃಷಿ ಚಟುವಟಿಕೆಗೆ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಎಂದು ಹೇಳದರು ಬಿತ್ತನೆ ಬೀಜ ರಸಗೊಬ್ಬರದ ಸಾಕಷ್ಟು ದಾಸ್ತಾನು ಇದ್ದು ರೈತರು ಆತಂಕ ಪಡಬೇಕಿಲ್ಲ ದವಸ ಧಾನ್ಯ ಆಕ್ರಮ ದಾಸ್ತಾನು ಹಾಗೂ ಹೆಟ್ಟಿನ ಬೆಲೆಗೆ ಮಾರಾಟ ಮಾಡುವವರ ವಿರುದ್ದ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿ ಹಾಗೂ ಮೋಲೀಸ್ ವರಿಷ್ಣಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಸಂಕಷ್ಷದಲ್ಲಿರುವ ರೈತರ ನೆರವಿಗೆ ಕೇಂದ್ರ ಧಾವಿಸಿದ್ದು

ಇವುಗಳು ಇಂದಿನಿಂದ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ಕೊರೋನಾ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮೀನು ಮಾರಾಟ ಮಾಡಬೇಕೆಂದು ಅವರು ಮನವಿ ಮಾಡಿದರು

ಬೆಂಗಳೂರು ದಕ್ಷಿಣ ಪೊಲೀಸ್ ಇಲಾಖೆಯ ವ್ಯಾಪ್ತಿಯಲ್ಲಿ ಈ ಸೇವೆ ಲಭ್ಯವಿದ್ದು ಒಂದು ಕುಟುಂಬ ವಾರಕ್ಷೆ ಎರಡು ಬಾರಿ ಈ ಸೇವೆಯನ್ನು ಪಡೆಯಬಹುದು

ಪದ್ಧನಾಭಸಗರ ಬಸವನಗುಡಿ ಚಿಕ್ಕಪೇಟೆ ಜಯನಗರ ಬಡಾವಣೆಗಳ ಸಾರ್ವಜನಿಕರು ಈ ಸೇವೆಯನ್ನು ಬಳಸಿಕೊಳ್ಳಬಹುದು ಎಂದು ಕಂದಾಯ ಸಚಿವ ಆರ್

ಶಿಲುಬೆಗೆ ಏರಿಸಿದ್ದ ಏಸುಕ್ತಿಸ್ತರ ಪುನರುತ್ನಾನದ ಸಂಭ್ರಮದ ದಿನ ದೇಶಾದ್ಯಂತ ತ್ರೈಸ್ತ ಬಾಂಧವರು ಈಸ್ಸರ್ ಆಚರಿಸುತ್ತಿದ್ದಾರೆ ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಮತ್ತು ಆಚರಣೆಗೆ ನಿರ್ಬಂಧ ಜಾರಿಯಲ್ಲಿರುವುದರಿಂದ ಮನೆಗಳಲ್ಲೇ ಪ್ರಾರ್ಥನೆ ಮೂಲಕ ಪಬ್ಲ ಆಚರಿಸಲಾಗುತ್ತಿದೆ ಕೆಲವೆಡೆ ಚರ್ಚ್ಗಳಲ್ಲಿ ನಡೆಯುವ ಪೂಜಾವಿಧಾನ ಮತ್ತು ಪ್ರಾರ್ಥನೆಯನ್ನು ಮೊಬೈಲ್ ಫೋನ್ಗಳಲ್ಲಿ ನೇರವಾಗಿ ವೀಕ್ಷಿಸಲು ವ್ಲವಸ್ಥೆಯಾಗಿದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ತಮ್ನ ಸಂದೇಶದಲ್ಲಿ ಈಸ್ಸರ್ ಎಲ್ಲರಿಗೂ ಸಂಭ್ರಮ ಆರೋಗ್ನ ಮತ್ತು ಸಂತಸ ತರಲಿ ಕೊರೊನಾ ಬೆದಂಕೆಯಿಂದ ಮುಕ್ತರಾಗಲು ಸಂಘಟತ ಹೋರಾಟದ ಸಂಕಲ್ಪ ಮಾಡೋಣ ಎಂದು ಶುಭಾಶಯ ಕೋರಿದ್ದಾರೆ

ಏಸುಕ್ರಿಸ್ತರ ಉದಾತ್ತ ಜೋಧನೆಗಳು ಸರ್ವದಾ ಪ್ರಸ್ತುತ ವಿಶೇಷವಾಗಿ ದೀನದಲಿತರ ವಿಳಿಗೆಗೆ ಅವರ ಅಚಲ ಬದ್ದತೆ ಅನುಕರಣೀಯ ಕೊರೊನಾ ಸಂಕಷ್ನದಿಂದ ಹೊರಬರಲು ಈಸ್ಸರ್ ಹಬ್ಲ ನಮಗೆ ಮತ್ತಪ್ಪು ಶಕ್ತಿ ನೀಡಲಿ ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಂದೇಶ ನೀಡಿದ್ದಾರೆ